ಕುಮಾರಸ್ವಾಮಿ ಭರವಸೆ ರಾಜ್ಯದ ಸಾವಯವ ಕೃಷಿ ನೀತಿ ಇಡೀ ದೇಶಕ್ಕೇ ಮಾದರಿ ಉಪಮುಖ್ಯಮಂತ್ರಿ ಡಾ

ಕೃಷಿ ಸಾಲ ಮನ್ನಾ ಮಾಡಲು ಸರ್ಕಾರ ಬದ್ಧವಾಗಿದ್ದು ತಮ್ಮ ಹೇಳಕೆಯಿಂದ ಹಿಂದೆ ಸರಿಯುವ ಪ್ರತ್ನೆಯೇ ಇಲ್ಲ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ರಾಯಚೂರಿನಲ್ಲಿ ಆಯೋಜಿಸಲಾದ ರಾಜ್ಯಮಟ್ಟದ ಪಶು ಮತ್ತು ಮತ್ತ್ವ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸಾಲಮನ್ನಾ ಕುರಿತಂತೆ ಈ ಬಾರಿಯ ಬಜೆಟ್ನಲ್ಲಿ ಘೋಷಿಸಲಾಗುವುದು ಎಂದರು ರೈತರು ಸಾಲದ ಸುಳಿಯಲ್ಲಿ ಸಿಲುಕದಿರಲು ನವೀನ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಉಪಕಸುಬು ಆತ್ರಯಿಸಿದ್ದೇ ಆದಲ್ಲಿ ಬರಗಾಲದಲ್ಲಿ ತತ್ತರಿಸುವ ಸಾಧ್ಯತೆ ಕಡಿಮೆ ಇರುತ್ತದೆ ಬರಪರಿಸ್ತಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಈ ಮೇಳದಲ್ಲಿ ಸಲಹೆ ಸಿಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದ್ದಾರೆ ಮೀನುಗಾರಿಕೆಯಲ್ಲಿರುವ ಅಪಾರ ಅವಕಾಶಗಳ ಬಗ್ಗೆಯೂ ಮೇಳದಲ್ಲಿ ತಿಳಿಸಿಕೊಡಲಾಗುತ್ತದೆ ಎಂದು ಸಚಿವರು ತಿಳಿಸಿದರು

ಪರಮೇಶ್ವರ್ ಹೇಳಿದ್ದಾರೆ ತುಮಕೂರಿನ ಅಮಾನಿಕೆರೆಯಲ್ಲಿ ಆಯೋಜಿಸಲಾಗಿರುವ ಜಿಲ್ಲಾ ಮಟ್ಟದ ಸಾವಯವ ಮತ್ತು ಸಿರಿಧಾನ್ದ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿದೆ ಎಂದರು

ಪೌಷ್ಠಿಕಾಂಶಯುಕ್ತ ಆಹಾರಸಿರಿಧಾನ್ಯಗಳಿಗೆ ಅಂತಾರಾಷ್ಟೀಯ ಮಾರುಕಟ್ಟೆ ಕಲ್ಪಿಸಿಕೊಡಲು ಈ ತಿಂಗಳು ಸಿರಿಧಾನ್ಯ ಮೇಳ ಆಯೋಜಿಸಲಾಗಿದೆ ಎಂದರು ಪ್ರತಿ ತಾಲೂಕಿನಲ್ಲೂ ಸಿರಿಧಾನ್ಯ ಸಂಸ್ಕರಣಾ ಫಟಕ ಸ್ವಾಪಿಸುವ ಅಗತ್ತವಿದ್ದು ಜಿಲ್ಲಾಧಿಕಾರಿಗಳು ಈ ಸಂಬಂಧ ಪ್ರಸ್ತಾವನೆ ಕಳುಹಿಸುವಂತೆ ಅವರು ಸೂಚಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಷ್ನ ನೀಡುವ ಬಿಸಿಯೂಟ ಹಾಗೂ ಇಂದಿರಾ ಕ್ಯಾಂಟನ್ಗಳಲ್ಲಿ ವಾರದಲ್ಲಿ ಒಂದು ದಿನ ಸಿರಿಧಾನ್ವದ ಆಹಾರ ನೀಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಹ ಡಾ

ಪರಮೇಶ್ವರ್ ಹೇಳಿದ್ದಾರೆ ತುಮಕೂರಿನಲ್ಲಿಂದು ಅಂಗವನಾಡಿ ಕಟ್ಟಡ ಉದ್ರಾಟನೆ ನೆರೆವೇರಿಸಿ ಮಾತನಾಡಿದ ಅವರು ದೇಶದ ಭವಿಷ್ಣವನ್ನು ಉಜ್ವಲಗೊಳಿಸುವ ಶಕ್ತಿ ಮಕ್ಕಳಿಗಿದೆ ಎಂದರು

ಸುಮಾರು ಒಂದೂವರೆ ಲಕ್ಷ ಮಕ್ಕಳು ಅಂಗನವಾಡಿಗಳಲ್ಲಿ ಕಲಿಯುತ್ತಿದ್ದಾರೆ ಎಂದು ಡಾ

ಹಿರಿಯ ವಿಮರ್ಶಕ ಸಿ ಎಸ್ ರಾಮಚಂದ್ರನ್ ತಮ್ಮ ವಿಶೇಷ ಉಪನ್ಯಾಸದಲ್ಲಿ ಪರಂಪರೆ ಮತ್ತು ಆಧುನಿಕತೆ ಎರಡರೂ ಬಗೆಗೂ ಡಾ ಚಂದ್ರಶೇಖರ ಕಂಬಾರರ ಕೃತಿಗಳಲ್ಲೂ ದ್ವಂದ್ವ ಭಾವವಿದೆ ಎಂದರು ಇಂದಿನ ದಿನಮಾನದಲ್ಲಿ ಎಲ್ಲರೂ ಇಂಗ್ಲಿಷ ಭಾಷೆಗೆ ಆದ್ಯತೆ ನೀಡುತ್ತಿದ್ದರೇ ಕನ್ನಡ ಭಾಷೆ ಮರಿಚಿಕೆಯಾಗುವುದು ಖಚಿತ ಎಂದು ಸಿದ್ದರಾಮ ಮನಹಳ್ಳಿ ಆತಂಕ ವಕ್ಷಪಡಿಸಿದ್ದಾರೆ ಕನ್ನಡ ಶಾಲೆಗಳ ಅಳವು ಉಳವು ಗೋಷ್ಠಿಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳು ವಿಷಯ ಕುರಿತು ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನ ಕೊರತೆ ಇದ್ದು ಇದರಿಂದ ವಿದ್ವಾರ್ಥಿಗಳ ಕಲಿಕಾ ಮಟ್ಟ ಕುಂಠಿತವಾಗುತ್ತಿದೆ ಎಂದರು ಸರ್ಕಾರಿ ಶಾಲೆಗಳ ವಿಲೀನದ ಹೆಸರಿನಲ್ಲಿ ಸರ್ಕಾರವೇ ಶಾಲೆಗಳನ್ನು ಮುಚ್ಚುತ್ತಿದೆ ಎಂದು ಸಾಹಿತಿ ನಾಗರತ್ನ ಬಂಜಗೆರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಟಿ ಇ ಹೇಳುತ್ತದೆ ಇದು ಅತ್ಯಂತ ಚರ್ಚೆಗೆ ಒಳಪಡುವ ವಿಷಯವಾಗಿದೆ ಸಾಹಿತಿ ಅಬ್ದುಲ್ ರಹ್ಮಾನ್ ಪಾಪ ಅವರು ಕನ್ನಡ ಮಾಧ್ಯಮ ಎದುರಿಸುತ್ತಿರುವ ಬಿಕ್ಕಟ್ಟುಗಳು ಎಂಬ ವಿಷಯದ ಬಗ್ಗೆ ವಿಚಾರ ಮಂಡಿಸಿ ಪ್ರತಿ ಪೋಷಕರು ಮಕ್ಕಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಮಾತೃ ಭಾಷೆ ಶಿಕ್ಷಣಕ್ಕೆ ಆದ್ಯತ ನೀಡಬೇಕು ಮಗು ತನಗೆ ಪರಿಚಿತ ಭಾಷೆಯಲ್ಲಿ ವಿಷಯ ಗ್ರಹಿಸಿದಾಗ ಮಾತ್ರ ಜ್ಞಾನವೃದ್ದಿ ಸಾಧ್ಯ ಎಂದು ಕನ್ನಡ ಅಳವು ಉಳವು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಜೆ ಎಸ್ ಜಯದೇವ ಹೇಳಿದ್ದಾರೆ

ಈ ಬಗ್ಗೆ ತಾವು ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರ ನೆರವು ಕೋರಿದ್ದಾಗಿ ಅವರು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ

ಮುಂಬೈ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯ ಸಂದರ್ಭದಲ್ಲಿ ಭಾರತೀಯ ಮೀನುಗಾರರ ದೋಣೆಯನ್ನು ಬಳಸಿ ಸಾಗರ ಮಾರ್ಗವಾಗಿ ಉಗ್ರರು ದೇಶದೊಳಕ್ಕೆ ಪ್ರವೇಶಿಸಿದ್ದರು ಈಗ ಬಹುತೇಕ ಮೂರು ವಾರ ಕಳೆದರೂ ಈ ದೋಣಿ ಪತ್ತೆಯಾಗದೇ ಇರುವುದು ಆತಂಕಕ್ಕೆ ಕಾರಣವಾಗಿದೆ ಶೋಧ ಕಾರ್ಯಾಚರಣೆಗೆ ನೆರವಾಗುವಂತೆ ಗೋವಾ ಮಹಾರಾಪ್ಟ ಮತ್ತು ಗುಜರಾತ್ ಸರ್ಕಾರಗಳನ್ನೂ ಮನವಿ ಮಾಡಲಾಗಿದೆ ಎಂದು ಸಚಿವ ಅನಂತ್ಕುಮಾರ್ ಹೆಗಡೆ ತಿಳಿಸಿದರು

ಎಂ

ಸಿ ಆಟೋ ಸಂಘಟನೆಗಳು ಸಾರ್ವಜನಿಕ ಕೈಗಾರಿಕೆಗಳು ಅಂಗನವಾಡಿ ಕಾರ್ಯಕರ್ತೆಯರು ಬೀದಿ ಬದಿ ವ್ಯಾಪಾರಿಗಳು ಬಿಎಸ್ಎನ್ಎಲ್ ಹೆಚ್ಎಂಎಸ್ ಸೇರಿದಂತೆ ಅನೇಕ ಸಂಘಟನೆಗಳು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿವೆ ಎಂದರು